ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತು ನಡೆದ ಉನ್ನತ ಮಟ್ಟದ ಸಭೆಯ ಬಳಿಕ ಸುದ್ವಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು

ಉತ್ತರ ಕರ್ನಾಟಕ ಭಾಗದಲ್ಲಿ ರೋಗ ಪತ್ತೆ ಪಜ್ವಲು ಪ್ರಯೋಗಾಲಯ ಇಲ್ಲದೇ ಇರುವ ಕಾರಣ ಸರ್ಕಾರದ ವತಿಯಿಂದಲ್ಲೇ ಸುಸಜ್ಜಿತ ಪ್ರಯೋಗಾಲಯ ಆರಂಭಿಸಲಾಗುವುದು ಎಂದರು

ಗಾಳಿಯಲ್ಲಿ ರೋಗ ಪರಡುವುದರಿಂದ ರೋಗಿಯಿಂದ ದೂರ ಇರುವುದು ಒಳ್ಳೆಯದು ಎಂದು ಅವರು ಹೇಳಿದರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಬ್ಬರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಬ್ಬರು ಅರಸೀಕೆರೆ ತುಮಕೂರು ಮತ್ತು ಕಲಬುರಗಿ ತಲಾ ಒಬ್ಬರು ಈ ಸೋಂಕಿಗೆ ಬಲಿಯಾಗಿದ್ದಾರೆ ಎಂದು ಅವರು ವಿವರ ನೀಡಿದರು ಸಭೆಯಲ್ಲಿ ಶಾಸಕ ಗೋಪಾಲಯ್ಯ ಜಿಬಿಎಂಪಿ ಮೇಯರ್ ಗಂಗಾಬಿಕೆ ಮಲ್ಲಿಕಾರ್ಜುನ್ ಆಯುಕ್ತ ಮಂಜುನಾಥ ಪ್ರಸಾದ್ ಮತ್ತು ರಾಜೀವ್ ಗಾಂಧಿ ಸಂಸ್ವೆ ನಿರ್ದೇಶಕ ನಾಗರಾಜ್ ಆರೋಗ್ವ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಮತ್ತು ರಾಮನಗರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ದ್ವೀತಿಯ ಸ್ವಾನದಲ್ಲಿರುವುದರಿಂದ ಕಾಂಗ್ರೆಸ್ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಿದೆ ಶಿವಮೊಗ್ಗದಲ್ಲಿ ಇಬ್ಬರಿಗೂ ಸಮಾನ ಅವಕಾಶವಿರುವುದರಿಂದ ಜೆಡಿಎಸ್ ತೀರ್ಮಾನದ ಬಳಿಕ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉಪ ಮುಖ್ಯಮಂತ್ರಿ ಡಾ

ನಕಲಿ ಮತದಾನ ಸೇರಿದಂತೆ ಚುನಾವಣೆ ವೇಳೆ ಇನ್ನಿತರೆ ತಮ್ಬಗಳಿಗೆ ಆಸ್ಪದ ನೀಡದಂತೆ ಆಯೋಗವು ಅಗತ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಚುನಾವಣೆ ವೇಳೆ ಸಾಮಾಜಿಕ ಜಾಲತಾಣದ ದುರ್ಬಳಕೆ ತಡೆಗೆ ್ರಮ ಕೈಗೊಳ್ಳಲಾಗಿದೆ

ಪ್ರಚಾರ ಸಾಮಗ್ರಿಗಳ ಬಳಕೆಯಾಗದಂತೆ ಖಚಿತತೆ ಪಡಿಸಿಕೊಳ್ಳಲಾಗುವುದು ಎಂದು ಒ

ದೇವೇಗೌಡ ಸಾಕು ಪ್ರಾಣಿಗಳಿಂದ ಮುನುಷ್ಟನಿಗೆ ಶಾಂತಿ ನೆಮ್ಲದಿ ದೊರಕಲಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿಂದು ದಸರಾ ಮಹೋತ್ಸವದ ಅಂಗವಾಗಿ ವಿರ್ಪಡಿಸಿದ್ದ ಸಾಕುಪ್ರಾಣಿಗಳ ಪದರ್ಶನಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಈ ವಿಷಯ ತಿಳಿಸಿದರು ಆಧುನಿಕ ಬದುಕಿನ ಜಂಜಾಟದಲ್ಲಿ ಮುನುಷ್ಕನಿಗೆ ನೆಮ್ನದಿ ಶಾಂತಿ ಸಿಗಬೇಕಾದರೆ ದಿನದಲ್ಲಿ ಸ್ವಲ್ಪ ಸಮಯವಾದರೂ ಸಾಕುಪ್ರಾಣಿಗಳ ಜೊತೆ ಕಳೆಯಬೇಕು ಎಂದು ಸಲಹೆ ಮಾಡಿದರು ಇದಕ್ಕೂ ಮುನ್ನ ಅವರು ದಸರಾ ಹಾಫ್ ಮ್ಹಾರಾಥಾನ್ ಚಾಲನೆ ನೀಡಿದರು ದಸರಾ ಅಂಗವಾಗಿ ಮ್ಹಾರಾಥಾನ್ ವಿರ್ಪಡಿಸಲಾಗಿತ್ತು

ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಉತ್ತಮ ವರದಾನವಾಗಿದೆ ಆದ್ದರಿಂದ ಇದನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಜಿ

ದೇವೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ಸಚಿವ ಸಾ